ಕಾಶ್ಮೀರ ವಿಷಯದಲ್ಲಿ ಭಾರತಕ್ಕೆ ಬೆಂಬಲ

ಸೌದಿಯ ತೈಲ ಉದ್ದಿಮೆ ಮೇಲೆ ನಡೆಸುತ್ತಿರುವ ದಾಳಿ ಸಮರ ರೂಪದ್ದಾಗಿದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೋಂಪಿಯೊ ಟೀಕೆ

ಕ್ರಿಕೆಟ್ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಗೆಲುವು ಸಾಧಿಸಿದ ಭಾರತ

ಐರೋಪ್ಯ ಒಕ್ಕೂಟದ ಅಧಿವೇಶನದಲ್ಲಿ ನಡೆದ ವಿಶೇಷ ಚರ್ಚೆಯಲ್ಲಿ ಜಾರ್ನೆಕಿ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ವ ಐರೋಪ್ಯ ಒಕ್ಕೂಟ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ನಡೆದ ಉಗ್ರಗಾಮಿಗಳ ದಾಳಿಗಳನ್ನು ಗಮನಿಸಬೇಕಿದೆ ಎಂದರು ಆ ಉಗ್ರಗಾಮಿಗಳೆಲ್ಲಾ ಚಂದ್ರನಿಂದ ಇಳಿದುಬಂದಿಲ್ಲ ಅವರೆಲ್ಲಾ ನೆರೆಯ ರಾಷ್ಟ್ರದಿಂದ ಬಂದವರು ಎಂದು ಜಾರ್ನೆಕಿ ಹೇಳಿದರು ಅಂತಾರಾಷ್ಟೀಯ ಒತ್ತಡದ ನಡುವೆಯೂ ಉಗ್ರಗಾಮಿಗಳಿಗೆ ನೆಲೆ ಕಲ್ಸಿಸಿರುವ ಪಾಕಿಸ್ತಾನದ ಕ್ರಮವನ್ನು ಅವರು ಕಟುವಾಗಿ ಟೀಕಿಸಿದರು ಮತ್ತೊಬ್ಬ ಸಂಸದ ಮಾರ್ಚ್ಸುಸಿಯೆಲ್ಲೋ ಪಾಕಿಸ್ತಾನದ ಅಣ್ವಸ್ತ್ರ ಬಳಕೆ ಮಾಡುವುದಾಗಿ ಬೆದರಿಕೆಯೊಡ್ಡಿರುವುದು ಇರೋಪ್ಯ ಒಕ್ಕೂಟದ ಆತಂಕಕ್ಕೆ ಕಾರಣವಾಗಿದೆ ಇಸ್ಲಾಮಾಬಾದ್ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದೆ ಪಾಕಿಸ್ತಾನ ಮೂಲದ ಉಗ್ರರು ಯೂರೋಪ್ನಲ್ಲಿ ಭೀಕರ ದಾಳಿಗಳನ್ನು ನಡೆಸಲು ಸಂಚು ರೂಪಿಸುತ್ತಿದ್ದಾರೆ ಎಂದರು ಚರ್ಚೆಯ ಆರಂಭದ ವೇಳೆ ಐರೋಪ್ಯ ಒಕ್ಕೂಟದ ಉಪಾಧ್ಯಕ್ಷ ಸಚಿವ ಟೈಟಿ ತುಪ್ಪುರೈನೇನ್ ಭಾರತ ಮತ್ತು ಪಾಕಿಸ್ತಾನ ಮಾತುಕತೆ ಮೂಲಕ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೆಂದರು ಗಣ್ಯರ ವಿಶೇಷ ವಿಮಾನದ ಹಾರಾಟಕ್ಕೆ ತನ್ನ ವ್ಯೆಮಾನಿಕ ವಲಯದಲ್ಲಿ ಅನುಮತಿ ನೀಡದ ಪಾಕಿಸ್ತಾನ ಸರ್ಕಾರದ ಕ್ರಮಕ್ಕೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ಗಳು ಗಣ್ಯರ ಸಂಚಾರಕ್ಕೆ ಅವಕಾಶ ನೀಡುತ್ತಿದ್ದವು ಆದರೆ ಪಾಕ್ ಒಂದೇ ವಾರದಲ್ಲಿ ಎರಡು ಬಾರಿ ಅವಕಾಶ ನಿರಾಕರಿಸಿರುವುದು ಸರಿಯಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ಕಾರ ರವೀಶ್ ಕುಮಾರ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಈ ಕ್ರಮ ಸ್ಡಾಪಿತ ಅಂತಾರಾಷ್ಟೀಯ ಪದ್ದತಿಗಳನ್ನು ಉಲ್ಲಂಘಿಸುವುದನ್ನು ಪ್ರತಿಬಿಂಬಿಸುತ್ತದೆ ಪಾಕಿಸ್ತಾನ ಇನ್ನಾದರೂ ಸುಳ್ಳು ಕಾರಣಗಳನ್ನು ನೀಡಿ ಏಕಪಕ್ಷೀಯ ನಿರ್ಧಾರ ಕ್ಕೆಗೊಳ್ಳುವುದನ್ನು ಮರುಪರಿಶೀಲಿಸಬೇಕು ಎಂದು ಅವರು ಹೇಳಿದರು

ಶ್ರೀನಗರದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರೊಂದಿಗೆ ಭಾಗವಹಿಸಿದ್ದ ಸಿಂಗ್ ಬೇಸಿಗೆಯಲ್ಲಿ ವಿದ್ಯುತ್ ಪೂರೈಕೆ ಉತ್ತಮಗೊಳ್ಳಲಿದೆ

ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮತ್ತೆ ದೇಶಕ್ಕೆ ಸೇರಿಸಿಕೊಳ್ಳಲು ಅಭಿವೃದ್ದಿ ಕಾರ್ಯಗಳು ಅತ್ಯಗತ್ಯ ಎಂದು ಹೇಳಿದರು ಕಾಶ್ಮೀರ ಕಣಿವೆಯಲ್ಲಿ ಜನರು ಮನೆಯಿಂದ ಹೊರಗೆ ಬರಬೇಕೆಂದು ಉಗ್ರಗಾಮಿಗಳು ಎಚ್ಚರಿಕೆ ನೀಡುತ್ತಿರುವ ಫಟನೆಗಳನ್ನು ಕಠಿಣ ರೀತಿಯಲ್ಲಿ ಹತ್ತಿಕ್ಕಲಾಗುವುದು ಎಂದು ಜಮ್ಮು ಮತ್ತು ಕಾಶ್ವೀರದ ಪೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಸಿಂಗ್ ಹೇಳಿದ್ದಾರೆ ಅವರು ಪಹರೆಯನ್ನು ತೀವ್ರಗೊಳಿಸಲಾಗಿದೆ ಸ್ಥಳೀಯರಲ್ಲಿ ವಿಶ್ವಾಸ ಮೂಡಿಸಲು ಇನ್ನಷ್ನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಜಮ್ಮುವಿನಲ್ಲಿ ನಿನ್ನೆ ಸುದ್ದಿಗಾರರಿಗೆ ತಿಳಿಸಿದರು

ಪಾಕಿಸ್ತಾನದ ಅಪಪ್ರಚಾರಕ್ಕೆ ಜನರು ಪ್ರತಿಕ್ರಿಯಿಸುತ್ತಿಲ್ಲ ಇಸ್ಲಾಮಾಬಾದ್ ಅಶಾಂತಿ ಸೃಷ್ಟಿಸಲು ಮಾಡುತ್ತಿರುವ ಪ್ರಯತ್ವಗಳು ವಿಫಲವಾಗಿವೆ ಎಂದ ಅವರು ಗಡಿ ನಿಯಂತ್ರಣ ರೇಖೆಯಲ್ಲಿ ಹೆಚ್ಚಿನ ಸೇನೆ ನಿಯೋಜಿಸಿರುವುದರಿಂದ ಗಡಿಯಾಚೆಯಿಂದ ಉಗ್ರರು ಒಳನುಸುಳುವುದು ತಗ್ಗಿದೆ ಎಂದರು ಜಾರ್ಖಂಡ್ನಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಕ್ಷಿಪ್ರಗತಿಯ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವುದರಿಂದ ಆ ರಾಜ್ಯ ನಕ್ಪಲಿಸಂ ಮುಕ್ತ ರಾಜ್ಯವಾಗುವ ನಿಟ್ಟಿನಲ್ಲಿ ಸಾಗಿದೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಅವರು ನಿನ್ವೆ ಜಾಮ್ತಾರಾದಲ್ಲಿ ಜೋಹರ್ ಜನ ಆಶೀರ್ವಾದ ಯಾತ್ರೆಗೆ ಚಾಲನೆ ನೀಡದ ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು

ಕೈಮೂರ್ ಪೂರ್ವ ಚಂಪಾರಣ್ ಗಯಾ ಪಾಟ್ನಾ ಅರ್ವಾಲ್ ಮತ್ತು ಮುಜಾಫರ್ ಜಿಲ್ಲೆಗಳಲ್ಲಿ ಸಾವಿನ ಘಟನೆಗಳು ವರದಿಯಾಗಿವೆ

ಉಭಯ ಪಕ್ಷಗಾರರಿಗೆ ತಮ್ಮ ವಾದಗಳನ್ನು ಮುಕ್ತಾಯಗೊಳಿಸುವ ವೇಳಾಪಟ್ಷಿ ನೀಡುವಂತೆ ಕೋರ್ಟ್ ಸೂಚಿಸಿದೆ

ರಫ್ತು ಆಧಾರಿತ ಆರ್ಥಿಕತೆಯನ್ನು ಉತ್ತೇಜಿಸುವ ಸಲುವಾಗಿ ಉದ್ಯಮದವರ ಎಲ್ಲ ಬೇಡಿಕೆಗಳನ್ನು ಅಲಿಸಿ ಅವುಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಬದ್ದವಿದೆ ಎಂದು ವಾಣೆಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿ ನಿನ್ನೆ ರಾಸಾಯನಿಕ ಮತ್ತು ಅದರ ಸಂಬಂಧಿ ರಫ್ತು ಉತ್ತೇಜನ ಮಂಡಳಿಯ ಕ್ಯಾಪೆಕ್ಸೆಲ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾದಿ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದಿಸಲು ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಭಾರತ ನಿಗದಿತ ಗುರಿಯನ್ನು ಸಾಧಿಸಬೇಕಿದೆ ಎಂದರು

ನ್ಟೆಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಜಲಶಕ್ತಿ ಸಚಿವಾಲಯ ರಾಷ್ಟೀಯ ಜಲ ಮ್ಯೂಸಿಯಂ ಅನ್ನು ಸ್ಥಾಪಿಸಲು ಕ್ರಮ ಕೈಗೊಂಡಿದೆ ಅಧಿಕೃತ ಪ್ರಕಟಣೆಯಂತೆ ಸಚಿವಾಲಯ ಇಂದಿನಿಂದ ಎರಡು ದಿನಗಳ ಅಂತಾರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದ್ದು ಅದರಲ್ಲಿ ದೇಶದ ಹಾಗೂ ವಿದೇಶದ ತಜ್ಞರು ಭಾಗವಹಿಸಲಿದ್ದಾರೆ ಜಲಶಕ್ತಿ ಸಚಿವಾಲಯದಡಿ ರಾಷ್ಟೀಯ ಜಲ ಮ್ಯೂಸಿಯಂ ಸ್ವಾಪನೆಗೆ ಕಾರ್ಯಾಗಾರದಲ್ಲಿ ನೀಲನಕ್ಷೆ ಸಿದ್ದಪಡಿಸಲಾಗುವುದು ಅಲ್ಲದೆ ಕಾರ್ಯಾಗಾರದಲ್ಲಿ ನೀರಿನ ಪ್ರಾಮುಖ್ಯತೆ ದೇಶದ ನಾನಾ ಭಾಗಗಳಲ್ಲಿ ನೀರಿನ ಪ್ರಸಕ್ತ ಸ್ಥಿತಿಗತಿ ಅಗತ್ಯ ಪರಿಹಾರಗಳು ಸಾಂಪ್ರದಾಯಿಕ ಮತ್ತು ಆಧುನಿಕ ಜಲ ನಿರ್ವಹಣಾ ಪದ್ದತಿಗಳು ಯಶೋಗಾಥೆಗಳ ಬಗ್ಗೆ ಚರ್ಚೆ ನಡೆಸಲು ಉದ್ದೇಶಿಸಲಾಗಿದೆ ಪ್ರಾದೇಶಿಕ ಭಾಷೆಗಳ ಮೇಲೆ ಹಿಂದಿಯನ್ನು ಹೇರುವಂತೆ ತಾವು ಎಲ್ಲೂ ಹೇಳಿಲ್ಲ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಸ್ಪಷ್ಟಪದಿಸಿದ್ದಾರೆ ಅವರು ಮಾತ್ವಭಾಷೆ ನಂತರ ದ್ವಿತೀಯ ಭಾಷೆಯಾಗಿ ಹಿಂದಿಯನ್ನು ಕಲಿಯಬೇಕು ಎಂದು ತಾವು ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ

ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ ಭದ್ರ ಅದಿಪಾಯ ಹಾಕಿಕೊಟ್ಟರು

ಮೂರನೇ ಪಂದ್ಯ ಬರುವ ಭಾನುವಾರ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ